ಹ್ನೆಡ್ರಾಕ್ಸಿಕ್ಲೋರೊಕ್ಷೀನ್ ರಫ್ತು ನಿಷೇಧ ತೆರವಿಗೆ ಚಿಷಧ ಇಲಾಖೆಯ ಅನುಮೋದನೆ

ನಮ್ನ ಸಂಕಲ್ವಶಕ್ತಿ ಮತ್ತು ಇಚ್ದಾಕ್ತಿಗಳು ದೇಶವನ್ನು ಮುನ್ನಡೆಸುತ್ತವೆ ಆತ್ಮ ನಿರ್ಭರ ಭಾರತ ಯೋಜನೆಯಡಿ ದೇಶದ ಪ್ರಗತಿಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ

ಅತಿಸಣ್ಣ ಹಾಗೂ ಮಧ್ಯಮ ಕ್ಕೆಗಾರಿಕಾ ವಲಯಕ್ಕೆ ಮತ್ತೆ ಆತ್ಪವಿಶ್ವಾಸ ಮೂಡಿಸಲು ಸರ್ಕಾರ ಪಲವು ಅತ್ಲುತ್ತಮ ಕ್ರಮಗಳನ್ನು ಕ್ಲೆಗೊಂಡಿದೆ ಈತಾನ್ಲ ರಾಜ್ಗಳಿಂದ ಹಿಡಿದು ದೇಶದ ಸರ್ವತೋಮುಖ ಬೆಳವಣಿಗೆಗೆ ಇಂಬು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ

ಸ್ಥಳೀಯ ಉತ್ಪನ್ನಗಳಗೆ ಜಾಗತಿಕ ಮನ್ನಣೆ ದೊರಕಿಸಿ ಕೊಡುವತ್ತ ಪ್ರತಿಯೊಬ್ಬರು ಗಮನಹರಿಸಬೇಕು ಎಂದು ಅವರು ಹೇಳಿದರು ದೇಶೀಯ ಉತ್ಪನ್ನಗಳು ದೇಶದ ಸಂಪನ್ನೂಲಗಳು ಸಂಸ್ಕೃತಿ ವೈದ್ಯ ಪದ್ದತಿಯೂ ಸೇರಿದಂತೆ ನಮ್ಮ ಪಾರಂಪರಿಕ ಪದ್ದತಿಗಳನ್ನು ಸಂರಕ್ಷಿಸಿ ಪೋಷಿಸಬೇಕಾಗಿದೆ

ಈ ವೀಡಿಯೊ ಸಂವಾದದಲ್ಲಿ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ನ ಹಲವು ಅಧಿಕಾರಿಗಳು ಹಲವು ರಾಜ್ಯಗಳಿಂದ ನೇರವಾಗಿ ಪಾಲ್ಗೊಂಡರು

ಸ್ನೇಟ್ ಬ್ಲಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಲಾಂಕ್ ಅತಿ ಹೆಚ್ಚು ಸಾಲಗಳನ್ನು ವಿತರಿಸಿವೆ

ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಸಕ್ರಿಯ ಪ್ರಕರಣಗಳ ಸಂಖ್ಣೆಗಿಂತ ಹೆಚ್ಚಾಗಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಕೇಂದ್ರ ಸಿಬ್ಲಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿಗಳ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಲಾಖೆಗೆ ಸಂಬಂಧಪಟ್ಟ ಚಟುವಟಕೆಗಳನ್ನು ನಿನ್ನೆ ಪರಿಶೀಲಿಸಿದರು ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯ ಸಿಬ್ಬಂದಿ ಮನೆಗಳಿಂದಲೇ ಕೆಲಸ ಮಾಡುವ ಮಾರ್ಗಸೂಚಿಗಳನ್ನು ತ್ವರಿತವಾಗಿ ಅಂತಿಮಗೊಳಿಸಬೇಕೆಂದು ಸಚಿವರು ಸೂಚಿಸಿದ್ದಾರೆ

ಮಾರ್ಗಸೂಚಿಗಳನ್ನು ಸಕಾಲಕ್ಕೆ ಪ್ರಕಟಿಸುವುದರಿಂದ ಕೇಂದ್ರೀಯ ಸಚಿವಾಲಯದ ನೌಕರರಿಗೆ ಪ್ರಯೋಜನವಾಗುತ್ತದೆ

ಸಚಿವ ಡಾ ಜಿತೇಂದ್ರಸಿಂಗ್ ನಾಳೆ ಈಶಾನ್ಯ ರಾಜ್ಯಗಳಿಗಾಗಿ ವಿದ್ಯುನ್ಮಾನ ಕಚೇರಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಿ ಡಿಜಿಟಲ್ ರಾಜ್ಯ ಸಚಿವಾಲಯಗಳನನ್ನು ಆರಂಭಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ ಮಲೇರಿಯಾ ವಿರುದ್ದ ಬಳಸುವ ಹೈಡ್ರಾಕ್ಲಿಕ್ಲೋರೋಟ್ಟನ್ ಎಪಿಐ ದಿಷಧದ ರಪ್ತಿನ ಮೇಲಿನ ನಿಷೇಧವನ್ನು ತೆಗೆದುಹಾಕಲು ದಿಷಧೀಯ ಇಲಾಖೆ ಅನುಮೋದನೆ ನೀಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ಸಚಿವ ಡಿ

ದಿಷಧ ಕಂಪನಿಗಳು ಸಂಘಟನೆಗಳು ಮತ್ತು ಮಧ್ಯಸ್ಥಗಾರ ಸಚಿವಾಲಯಗಳ ಶ್ರತಿನಿಧಿಗಳಾದ ಪಿಯೂಷ್ ಗೋಯಲ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರೊಂದಿಗೆ ಉದ್ದಮ ಎದುರಿಸುತ್ತಿರುವ ಸವಾಲುಗಳು ಮತ್ತು ದಿಷಧ ರಪ್ತು ಹೆಚ್ಚಿಸುವ ಕಾರ್ಯತಂತ್ರಗಳ ಕುರಿತು ವಿವರವಾದ ಚರ್ಚೆ ನಡೆಸಿರುವುದಾಗಿ ಸಚಿವ ಸದಾನಂದಗೌಡ ಟ್ವೀಟ್ ಮಾಡಿದ್ದಾರೆ

ಹನಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗಳು ಸೇರಿ ನೀರನ್ನು ದಕ್ಷತೆಯಿಂದ ಬಳಸಿಕೊಳ್ಳುವತ್ತ ಯೋಜನೆಯ ಗಮನವನ್ನು ಕೇಂದ್ರೀಕರಿಸಾಗಿದೆ ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ತುಂತುರು ಮತ್ತು ಕಿರುನೀರಾವರಿ ತಂತ್ರಜ್ವಾನ ನೀರಿನ ಉಳಿತಾಯ ಅಲ್ಲದೆ ರಸಗೊಬ್ಲರ ಬಳಕೆ ಕಾರ್ಮಿಕ ವೆಚ್ಚ ಹಾಗೂ ಇನ್ನಿತರ ವೆಚ್ಚಗಳನ್ನು ಕಡಿಮೆ ಮಾಡುವ ಕಾರ್ಯಕ್ರಮದಡಿ ಫಲಾನುಭವಿಗಳನ್ನು ರಾಜ್ಲಸರ್ಕಾರಗಳು ಗುರುತಿಸಿವೆ ಹಾಗೂ ಪ್ರಸ್ತುತ ಸಾಲಿಗೆ ಕೆಲ ರಾಜ್ಲಗಳಿಗೆ ಹಣಕಾಸು ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸಲಾಗಿದೆ ನಬಾರ್ಡ್ನೊಂದಿಗೆ ಐದು ಸಾವಿರಕೋಟ ರೂಪಾಯಿ ಕಿರು ನೀರಾವರಿ ಕಾಪು ನಿಧಿಯನ್ನು ಸ್ಥಾಪಿಸಲಾಗಿದೆ ಎಂದೂ ಸಹ ಸಚಿವಾಲಯ ತಿಳಿಸಿದೆ

ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ದು ಸುದ್ದಿಗಳು ಹರಿದಾಡುತ್ತಿದ್ದು

ಇಂತಹ ನಕಲಿ ಜಾಲತಾಣಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಬೇಕೆಂದು ಸೂಚಿಸಲಾಗಿದೆ ಜಮ್ನು ಮತ್ತು ಕಾಶ್ವೀರದ ರಾಮ್ಬನ್ ಜಿಲ್ಲೆಯ ಚಮ್ನಾರು ಕ್ಷೌರಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸುವಿಧಾ ಯೋಜನೆಯಡಿ ಹಣಕಾಸು ನೆರವು ನೀಡಲಾಗುವುದು

ಸರ್ಕಾರ ಕಡುಬಡವರ ನೆರವಿಗಾಗಿ ಈ ಯೋಜನೆಯನ್ನು ಪ್ರಕಟಿಸಿದೆ ಬಾಂಗ್ಲಾ ದೇಶದ ಛತ್ತೋಗ್ರಾಮ್ ಕಾಕ್ಷ ಬಜಾರ್ ಮೊಂಗ್ಲಾ ಮತ್ತು ಪರ್ಯಾ ಸಾಗರ ಬಂದರುಗಳಗೆ ಇಂದು ಬೆಳಗ್ಗೆ ಅಲ್ಲಿಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದ್ದು

ಮುಂದಿನ ಆದೇಶದವರೆಗೂ ಮೀನುಗಾರಿಕೆಗೆ ತೆರಳಬಾರದು ಎಂದು ಮೀನುಗಾರರಿಗೆ ಮುನ್ಲೂಚನೆ ನೀಡಲಾಗಿದೆ

ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಇಂದು ಬೆಳಗಿನಿಂದಲೇ ಮಳೆಯಾಗುತ್ತಿದೆ

ವಿಧಾನಪರಿಷತ್ ಸದಸ್ಯರಾಗಿರುವ ಕಾಂಗ್ರೆಸ್ನ ನಜೀರ್ ಅಷ್ಟದ್ ಜಯಮ್ಯ ಎಂ

ವೇಣುಗೋಪಾಲ್ ಎನ್